ಗುಜರಾತ್ನ ರಾಜ್ಕೋಟ್ನಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಲ್ ಶಾಖೆ ಆಸ್ಪತ್ರೆ ನಿರ್ಮಾಣಕ್ಕೆ ಇಂದು ವಿಡಿಯೋ ಕಾನ್ವೆರೆನ್ ಮೂಲಕ ಶಿಲಾನ್ಲಾಸ ನೆರವೇರಿಸಿ ಅವರು ಮಾತನಾಡಿದರು ಕೋವಿಡ್ ಲಸಿಕೆ ಶ್ರಯೋಗ ಅಂತಿಮ ಹಂತದಲ್ಲಿದ್ದು ದೇಶಾದ್ಯಂತ ಜನರಿಗೆ ವಿತರಿಸಲು ಎಲ್ಲ ಅಗತ್ತ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಗುಜರಾತ್ನಲ್ಲಿ ಆರೋಗ್ಯ ಸೇವೆ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ರಾಜ್ಕೋಟ್ ವಿಮ್ಚ್ ಕೇಂದ್ರ ನೆರವಾಗಲಿದೆ ಕಳೆದ ಆರು ವರ್ಷಗಳಂದ ದೇತದಲ್ಲಿ ಹತ್ತು ಹೊಸ ಏಮ್ಸ್ ಕೇಂದ್ರಗಳನ್ನು ಆರಂಭಿಸಲು ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಕೆಲವು ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭಿಸಿವೆ

ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಕ್ರಮಕ್ಕೆಗೊಂಡಿದ್ದು ರಾಷ್ಷೀಯ ವೈದ್ಯಕೀಯ ಆಯೋಗವನ್ನು ಸ್ಥಾಪಿಸಿದ ನಂತರ ಈ ನಿಟ್ಟನಲ್ಲಿ ಗಮನಾರ್ಹ ಸಾಧನೆಯಾಗಿದೆ

ಇದೇ ವೇಳೆ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ ಮಾಡಿರುವ ನಗರಗಳಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಹಾಗೂ ಕೈಗೆಟಕುವ ದರದಲ್ಲಿ ಸುಸ್ತಿರ ವಸತಿ ಯೋಜನೆಗಳನ್ನು ಕೈಗೊಂಡಿರುವವರಿಗೆ ಪ್ರಶಸ್ತಿಯನ್ನು ಪ್ರಕಟಿಸುವರು ಮಧ್ಯಪ್ರದೇಶದ ಇಂದೋರ್ ಗುಜರಾತ್ನ ರಾಜ್ಕೋಟ್ ತಮಿಳುನಾಡಿನ ಚೆನ್ನೈ ಜಾರ್ಖಂಡ್ನ ರಾಂಚಿ ತ್ರಿಪುರಾದ ಅಗರ್ತಲಾ ಮತ್ತು ಉತ್ತರ ಪ್ರದೇಶದ ಲಖನೌ ನಗರಗಳಲ್ಲಿ ಈ ಎಲ್ಎಚ್ಪಿ ವಸತಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಪ್ರತಿಯೊಂದು ನಗರದಲ್ಲೂ ಇಂತಹ ಒಂದು ಸಾವಿರ ಮನೆಗಳನ್ನು ಹಾಗೂ ಅದಕ್ಕೆ ಅಗತ್ಯ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲಾಗುವುದು

ಕೇಂದ್ರ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ಪಿಯೂಷ್ ಗೋಯಲ್ ಮತ್ತು ಸೋಮ್ ಪ್ರಕಾಶ್ ಅವರು ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯ ನಂತರ ಮಾತನಾಡಿದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತ ಪ್ರತಿನಿಧಿಗಳೊಂದಿಗೆ ಸೌಹಾರ್ದಯುತ ಮಾತುಕತೆ ನಡೆಯಿತು

ಸದ್ದದ ಬಿಕ್ಕಟ್ಟಗೆ ಸೌಹಾರ್ದಯುತ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ಎಲ್ಲ ಸಮಸ್ಥೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವ ತೋಮರ್ ರೈತ ನಾಯಕರಿಗೆ ಭರವಸೆ ನೀಡಿದರು

ನಾಗಾಲ್ಡಾಂಡ್ ರಾಜ್ಯಾದ್ಯಂತ ಹಲವು ದಶಕಗಳಿಂದ ಮುಂದುವರೆದಿರುವ ಗಲಭೆ ಪರಿಸ್ಥಿತಿಯನ್ನು ಪತ್ತಿಕ್ಕಲು ಇಡೀ ರಾಜ್ಞವನ್ನು ಗಲಭೆಗ್ರಸ್ತ ಶ್ರದೇಶವೆಂದು ಕೇಂದ್ರ ಸರ್ಕಾರ ಘೋಷಿಸಿ ಹೊರಡಿಸಿರುವ ಆದೇಶದ ಅವಧಿಯನ್ನು ಇನ್ನೂ ಆರು ತಿಂಗಳ ಕಾಲ ವಿಸ್ತರಿಸಲಾಗಿದೆ ಗ್ನಹ ಸಚಿವಾಲಯ ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದ್ದು

ಮೊದಲಿನಂತೆಯೇ ಗಲಭೆಗಳು ಮತ್ತು ಸಾರ್ವಜನಿಕ ಜೀವನಕ್ಕೆ ಬೆದರಿಕೆಯೊಡ್ಡುವ ಪರಿಸ್ತಿತಿ ಮುಂದುವರೆದಿರುವ ಕಾರಣ ಸಶಸ್ತ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಆ ರಾಜ್ಯದಲ್ಲಿ ಮುಂದುವರಿಯುವುದು ಸೂಕ್ತವೆನ್ನುವುದು ಕೇಂದ್ರ ಸರ್ಕಾರದ ಅಭಿಪ್ರಾಯವಾಗಿದೆ ಎಂದು ವಿವರಿಸಲಾಗಿದೆ

ಬೆಂಗಳೂರು ನಗರದಲ್ಲಿ ಹೊಸ ವರ್ಷಾಚರಣೆಗೆ ವ್ಲಾಪಕ ಬಿಗಿ ಬಂದೋಬಸ್ತ್ ಕ್ಲೆಗೊಳ್ಳಲಾಗಿದೆ

ಹಲವು ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಷೇಧಿಸಲಾಗಿದೆ ಮೇಲ್ಲೇತುವೆಗಳನ್ನು ಬಂದ್ ಮಾಡಲಾಗುತ್ತದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ತಿಳಿಸಿದ್ದಾರೆ

ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ತೆರಿಗೆದಾರರಿಗೆ ಹೆಚ್ಚಿನ ಸಮಯ ಒದಗಿಸುವ ಸಲುವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ

ಶಾಲೆಗಳಲ್ಲಿ ಕೊರೋನಾ ಸೋಂಕು ತಡೆಗೆ ಎಲ್ಲಾ ಅಗತ್ವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಖಾಸಗಿ ಶಾಲೆಗಳಲ್ಲಿ ತರಗತಿಗಳ ಆರಂಭದ ಕುರಿತು ಆಯಾ ಸಂಸ್ಥೆಗಳು ನಿರ್ಧಾರ ಕೈಗೊಳ್ಳಲಿವೆ